ವೆಂಕಯ್ಯ ನಾಯ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ ಸಂಗ್ರಾಮದ ಅಪ್ರತಿಮ ನಾಯಕರಲ್ಲೊಬ್ಬರಾಗಿದ್ದಾರೆ ಅವರ ಶೌರ್ಯ ಹಾಗೂ ದೇಶಪ್ರೇಮ ಜನತೆಗೆ ಸ್ಪೂರ್ತಿಯಾಗಿದೆ ಎಂದು ರಾಷ್ಟಪತಿ ರಾನಾಥ್ ಕೋವಿಂದ್ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ರಾಷ್ಟೀಯ ಸೇನೆಯನ್ನು ಕಟ್ಟಿದ ಹಾಗೂ ಸ್ವಾತಂತ್ರ್ತಕ್ಕಾಗಿ ಹೋರಾದಿದ ಸಮಸ್ತ ಭಾರತೀಯರ ಹೆಮ್ಮೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನದಂದು ಅವರನ್ನು ಸ್ಮರಿಸೋಣ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಟ್ವೀಟ್ ಮಾಡಿದ್ದಾರೆ ಕಂದಾಯ ಸಚಿವ ಆರ್ ಅಶೊಕ್ ವಿಧಾನಸೌಧದಲ್ಲಿ ನೇತಾಜಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾದಿ ಗೌರವ ಸಲ್ಲಿಸಿದ್ದಾರೆ ಕರ್ನಾಟಕ ರಸ್ತೆ ಅಭಿವೃದ್ದಿ ನಿಗಮ ನಿರ್ಮಿಸುತ್ತಿರುವ ಬೆಂಗಳೂರಿನ ಮೈಲನಹಳ್ಳಿ ಬೂದಗೆರೆ ಹಾಗೂ ಹೊಸಪೇಟಿ ಸರ್ಜಾಪುರ ರಾಜ್ಯ ಹೆದ್ದಾರಿಗಳ ಕಾಮಗಾರಿಯ ಪ್ರಗತಿ ಪರಿಶೀಲನೆಯನ್ನು ಉಪಮುಖ್ಯಮಂತ್ರಿಯೂ ಆದ ಲೋಕೋಪಯೋಗಿ ಸಚಿವ ಗೋವಿಂದ ಕಾರಜೋಳ ಇಂದು ನಡೆಸಿದರು

ಮಂಗಳೂರು ವಿಮಾನ ನಿಲ್ಲಾಣದಲ್ಲಿ ಬಾಂಬ್ ಇರಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಆದಿತ್ಯ ರಾವ್ನನ್ನು ಬೆಂಗಳೂರಿನಿಂದ ಮಂಗಳೂರಿಗೆ ಕರೆದೊಯ್ದಿರುವ ಪೊಲೀಸರು ಇಂದು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಆದಿತ್ಯರಾವ್ನನ್ನು ಪೊಲೀಸರು ಇಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ ಆದಿತ್ಯರಾವ್ ನಿನ್ನೆ ಬೆಂಗಳೂರಿನ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಆಗಮಿಸಿ ಶರಣಾಗಿದ್ದನು ನಂತರ ಆತನನ್ನು ಬೆಂಗಳೂರು ಪೊಲೀಸರು ವಿಚಾರಣೆಗೊಳಿಪಡಿಸಿದ್ದರು ಬಳಿಕ ಪ್ರಕರಣ ಸಂಬಂಧ ಹೆಚ್ಚಿನ ವಿಚಾರಣೆಗಾಗಿ ಮಂಗಳೂರು ಪೊಲೀಸರ ವಶಕ್ಕೆ ನೀಡಿದರು ಇಂದು ಹಿರಿಯ ಪೊಲೀಸ್ ಅಧಿಕಾರಿ ಸಿ ಪಿ ಬೆಳ್ಳಿಯಪ್ಪ ನೇತೃತ್ವದಲ್ಲಿ ವಿಚಾರಣೆ ಮುಂದುವರಿಸಲಾಗಿದೆ ಕ್ಕೆಗಾರಿಕೆಗಳಲ್ಲಿ ಬಳಕೆಯಾಗುವ ಅಪಾಯಕಾರಿ ರಾಸಾಯನಿಕಗಳು ಇತ್ತೀಚೆಗೆ ಸಮಾಜಫಾತುಕ ದುಷ್ನ ರ್ಮಿಗಳ ಕೈಸೇರಿ ಬಾಂಬ್ ತಯಾರಿಕೆಗೆ ಬಳಕೆಯಾಗುತ್ತಿರುವುದು ದುರದೃಷ್ಟಕರ ಎಂದು ಉಪಮುಖ್ಯಮಂತ್ರಿ ಡಾ

ಅಶ್ವತ್ ನಾರಾಯಣ ಮೈಸೂರಿನಲ್ಲಿಂದು ಹೇಳಿದ್ದಾರೆ ರಾಜ್ಯದಲ್ಲಿ ಈ ಹಿಂದೆ ಇದ್ದ ಸರ್ಕಾರ ಈ ಬಗ್ಗೆ ಗಮನಹರಿಸಿದ್ದರೆ ಇಂತಹ ಪ್ರಯತ್ನಗಳನ್ನು ತಪ್ಪಿಸಬಹುದಾಗಿತ್ತು ದುಷ್ಕರ್ಮಿಗಳು ಕಾನೂನುಬಾಹಿರ ಚಟುವಟಿಕೆ ನಡೆಸಿ ಸಮಾಜದ ಶಾಂತಿಗೆ ಭಂಗತರಲು ಅವಕಾಶವಿರುತ್ತಿರಲಿಲ್ಲ ಎಂದು ಅವರು ಹೇಳಿದ್ದಾರೆ

ಪ್ರಧಾನಮಂತ್ರಿಗಳ ಮೂಲ ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರವಾಗಲಿದೆ

ಎಸ್ ಸಿದ್ದರಾಮಯ್ಯ ನವದೆಹಲಿಯಲ್ಲಿ ತಿಳಿಸಿದ್ದಾರೆ ಸ್ತಬ್ಲಚಿತ್ರದ ಮುಂಭಾಗದ ಪೀಠದಲ್ಲಿ ಕಾಯಕವೇ ಕೈಲಾಸ ಪರಿಕಲ್ಪನೆಗೆ ರೂಪಕೊಟ್ಟ ಮಹಾ ಸಂತ ಬಸವೇಶ್ವರರ ಪ್ರತಿಕೃತಿ ಇರಲಿದೆ ಮಂಟಪದ ಕೆಳಪೀಠದಲ್ಲಿ ಅಕ್ಕನಾಗಮ್ಮ ಶರಣೆ ಸತ್ಯಕ್ಕ ಅಂಬಿಗರಚೌದಯ್ಯ ಮೋಳಿಗೆ ಮಾರಯ್ಲ ಕೆಲ್ಯಾಣಮ್ಮ ಹರಳಯ್ಲ ಕುಂಬಾರಗುಂಡಣ್ಣ ಸಿದ್ದರಾಮೇಶ್ವರ ಬಾಚಿಕಾಯಕದ ಬಸಪ್ದ ಅವರ ಪ್ರತಿಕೃತಿಗಳು ಇರಲಿವೆ ಎಂದು ಅವರು ಹೇಳಿದರು

ಇಲಾಖೆ ಸತತ ಹನ್ನೊಂದನೇ ಬಾರಿ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಪಾಲ್ಗೊಳ್ಳುತ್ತಿದ್ದು ಇದುವರೆಗೆ ಐದು ಬಾರಿ ಪ್ರಶಸ್ತಿ ಗಳಿಸಿದೆ ಎಂದು ಪ್ರಕಟಣೆ ತಿಳಿಸಿದೆ ರಾಜ್ಯದಲ್ಲಿ ಪ್ರಾಥಮಿಕ ಸಹಕಾರಿ ಕೃಷಿ ಹಾಗೂ ಗ್ರಾಮೀಣಾಭಿವ್ಬದ್ಲಿ ಬ್ಯಾಂಕುಗಳಿಂದ ರೈತರು ಪಡೆದ ಸಾಲಗಳ ವಸೂಲಾತಿಯನ್ನು ತಕ್ಷಣದಿಂದಲೇ ತಡೆ ಹಿಡಿದಿರುವ ರಾಜ್ಯ ಸರ್ಕಾರದ ನಿಲುವನ್ನು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಸ್ವಾಗತಿಸಿದೆ ಸಾಲ ವಸೂಲಾತಿಯನ್ನು ತಡೆ ಹಿಡಯುವ ಮೂಲಕ ರಾಜ್ಯ ಸರ್ಕಾರ ರೈತರ ಸಮಸ್ಯೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತ ಕುಮಾರ್ ತಿಳಿಸಿದ್ದಾರೆ ಸರ್ಕಾರ ಸಾಲ ವಸೂಲಾತಿಗೆ ಮುಂದಾಗಿರುವುದನ್ನು ರಾಜ್ಯಾದ್ಯಂತ ರೈತರು ವಿರೋಧಿಸಿದ್ದರು ಸಾಲ ವಸೂಲಾತಿಗಾಗಿ ಬ್ಯಾಂಕುಗಳು ರೈತರ ಟ್ರಾಕ್ಟರ್ಗಳನ್ನು ವಶಪಡಿಸಿಕೊಳ್ಳುವುದು ಹಾಗೂ ಬ್ಲಾಂಕ್ ಚೆಕ್ಗಳಿಗೆ ಸಹಿ ಹಾಕಿಸಿಕೊಳ್ಳುವುದನ್ನು ವಿರೋಧಿಸಿ ಹಲವೆಡೆ ರೈತರು ಪ್ರತಿಭಟನೆ ನಡೆಸಿದ್ದರು